ಈ ಬಗ್ಗೆ ಮಾಹಿತಿ ನೀಡಿರುವ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಕೊರೊನಾ ವೈರಸ್ ಸಾಂಕ್ರಾಮಿಕ ಹಿನ್ನೆಲೆ ದೇಶಾದ್ಯಂತ ಆನ್ಸೈನ್ ತರಗತಿಗಳ ಶ್ರವೃತ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಶಿಕ್ಷಣಕಾಗಿ ನೂತನ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದೆ

ಈ ಬಗ್ಗೆ ಮಾಹಿತಿ ನೀಡಿದ ಕೇಂದ್ರ ಮಾನವ ಸಂಪನ್ನೂಲ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಅವರು ಕೊರೊನಾ ಸಾಂಕ್ರಾಮಿಕ ಅಷ್ಟು ಸುಲಭವಾಗಿ ಶೀಘ ಮುಕ್ತಾಯವಾಗುತಂಹುದಲ್ಲ ಹೀಗಾಗಿ ನಮ್ನ ಶೈಕ್ಷಣಿಕ ವ್ನವಸ್ಥೆ ಬದಲಾದ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಶಾಲೆಗಳು ಬೋಧನೆ ಮತ್ತು ಕಲಿಕೆಯ ವಿಧಾನವನ್ನು ಮರುರೂಪಿಸಬೇಕು ಎಂದರು ಲಾಕ್ಡೌನ್ನಿಂದಾಗಿ ಪ್ರಸ್ತುತ ಮನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸಂಯೋಜಿತ ಡಿಜೆಟಲ್ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಕಲಿಯುವವರ ದೃಷ್ಟಿಕೋನದಿಂದ ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಡಿಜೆಟಲ್ ಶಿಕ್ಷಣದ ಈ ಮಾರ್ಗಸೂಚಿಗಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ನೆರವಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ

ಅಲ್ಲದೆ ಎಲ್ಲಾ ರೀತಿಯ ಶೈಕ್ಷಣಿಕ ಚಟುವಟಕೆಗಳೂ ಕೂಡ ಬಂದ್ ಆಗಿದ್ದವು

ಆ ಬಳಿಕ ನಿಧಾನವಾಗಿ ಕೇಂದ್ರ ಸರ್ಕಾರ ಲಾಕ್ ಡೌನ್ ನಿಯಮವಾಳಿಗೆ ರಿಯಾಯಿತಿ ನೀಡಿತ್ತಾದರೂ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದವು

ಬೆಂಗಳೂರು ನಗರ ಪೊಲೀಸರು ನಗರದ ಮೇಲ್ಯೇತುವೆಗಳು ಸೇರಿ ಪ್ರಮುಖ ರಸ್ತೆಗಳನ್ನು ಬ್ಲಾರಿಕೇಡ್ ಮೂಲಕ ಬಂದ್ ಮಾಡಲಾಗಿದೆ ನಗರವನ್ನು ಪ್ರವೇಶಿಸುವ ನಾಲ್ಕು ಕಡೆ ಚೆಕ್ಪೋರ್ಟ್ಗಳನ್ನು ನಿರ್ಮಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಹೊರಗಿನ ಶ್ರಯಾಣಿಕರ ವಾಹನಗಳು ನಗರ ಶ್ರವೇಶಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ ಕೊರೊನಾ ವೈರಸ್ ಕಾರಣದಿಂದ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಲಂದಿ ಕೊರತೆ ಇದ್ದರೂ ಲಾಕ್ಡೌನ್ ಜಾರಿಗೆ ಬೇಕಾಗುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ವಯಸ್ಸಾದ ಸಿಬ್ಲಂದಿಯನ್ನು ಮನೆಯ ಮೂಲಕವೇ ಕರ್ತವ್ಲ ನಿರ್ವಹಿಸುವಂತೆ ಸೂಚಿಸಲಾಗಿದೆ ಲಾಕ್ಡೌನ್ ಹಿನ್ನೆಲೆ ದೇವನಹಳ್ಳಿ ಅಂತರಾಷ್ಷೀಯ ವಿಮಾನ ನಿಲ್ಲಾಣಕ್ಕೆ ಹೋಗುವ ಮುಖ್ಯ ರಸ್ತೆಯ ಪ್ಲೈ ಓವರ್ ಹೊರತು ಪಡಿಸಿದರೆ ಬಹುತೇಕ ರಸ್ತೆಗಳ ಮೇಲ್ಸೇತುವೆಗಳನ್ನು ಬ್ಯಾರಿಕೇಡ್ ಮೂಲಕ ಬಂದ್ ಮಾಡಲಾಗಿದೆ ದ್ವಿಪಥಗಳ ರಸ್ತೆಗಳಲ್ಲಿ ಒಂದು ಬದಿ ಮಾತ್ರ ಸಾರಿಗೆಗೆ ಅವಕಾಶ ಕಲ್ಪಿಸಲಾಗಿದ್ದು ಸರಕು ಸೇವಾ ವಾಹನಗಳಿಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಉಳಿದಂತೆ ಅಗತ್ಯ ತುರ್ತು ಸೇವಾ ಸಿಭ್ಗಂದಿಗಾಗಿ ಕೆಲ ಬಿಎಂಟಿಸಿ ತುರ್ತು ವಾಹನಗಳು ಸಂಚರಿಸಲಿವೆ ಇನ್ನು ಅಗತ್ಯ ಸೇವಾ ಸಿಬ್ಲಂದಿ ತಮ್ಮ ಸಂಸ್ಟೆಯ ಐಡಿ ಕಾರ್ಡ್ ತೋರಿಸಿ ಸಂಚರಿಸಬಹುದಾಗಿದೆ ರಾಜ್ಲದ ಬೇರೆ ಭಾಗದಿಂದ ಬರುವವರು ಸೇವಾ ಸಿಂಧು ಪೋರ್ಟಾಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗಿದೆ

ಮೆಡಿಕಲ್ ಸ್ಟೋರ್ಗಳು ಹೊರತುಪಡಿಸಿ ಉಳಿದೆಲ್ಲಾ ಅಂಗಡಿಗಳು ಮಧ್ವಾಹ್ನದ ನಂತರ ಲಾಕ್ ಆಗಲಿವೆ

ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ನಿಗಮಗಳು ಹಾಗೂ ಶೈಕ್ಷಣಿಕ ಸಂಸ್ಟೆಗಳು ಮುಚ್ಚಲಿವೆ ಎಲ್ಲಾ ಖಾಸಗಿ ಮತ್ತು ವಾಣಿಜ್ಞ ಸಂಸ್ಥೆಗಳ ಚುುವಟಕೆಗಳು ಸ್ಥಗಿತಗೊಳ್ಳಲಿವೆ ಪಾಟ್ನಾ ಉಚ್ಚ ನ್ಯಾಯಾಲಯ ನೀಡಿರುವ ಮಾರ್ಗದರ್ಶಿ ಸೂತ್ರಗಳ ಅನುಸಾರ ನ್ನಾಯಾಂಗ ಸಂಬಂಧಿತ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ದಿನಸಿ ಅಂಗಡಿಗಳು ಹಾಲು ತರಕಾರಿ ಮತ್ತು ಮಾಂಸದ ಅಂಗಡಿಗಳು ತೆರೆದಿರಲಿದ್ದು ಎಲ್ಲಾ ದೇವಸ್ಥಾನಗಳು ಧಾರ್ಮಿಕ ಸ್ಥಳಗಳು ಮುಚ್ಚರಲಿವೆ ಎಲ್ಲಾ ರೀತಿಯ ಇ ಕಾಮರ್ಸ್ ಸೇವೆ ಹಾಗೂ ಗೃಹ ವಿತರಣೆ ಲಭ್ಯವಿರಲಿದೆ ಲಾಕ್ಡೌನ್ ಸಮಯದಲ್ಲಿ ಸಾರ್ವಜನಿಕ ಸಾರಿಗೆ ಕಾರ್ಯನಿರ್ವಹಿಸಲಿದ್ದು ಅಗತ್ಯ ಕೆಲಸಗಳಗೆ ಮಾತ್ರ ಖಾಸಗಿ ವಾಹನಗಳಿಗೆ ಅವಕಾಶ ಕಲ್ಪಿಸಲಾಗುವುದು ರ್ನೆಲು ಹಾಗೂ ವಿಮಾನ ಸೇವೆ ಎಂದಿನಂತೆ ಇರಲಿದೆ ಹಾಗೆಯೇ ಕೃಷಿ ಸಂಬಂಧಿತ ಚಟುವಟಿಕೆಗಳು ಎಂದಿನಂತೆ ನಡೆಯಲು ಅನುಮತಿಯಿದೆ

ಆದ್ದರಿಂದ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಸಾರ್ವಜನಿಕರು ರೈಲ್ವೆ ಹಳಿಯನ್ನು ದಾಟುವುದಾಗಲಿ ಅದರ ಮೇಲೆ ಮಲಗುವುದಾಗಲಿ ಅಥವಾ ಹಳಯ ಮೇಲೆ ಕುಳಿತುಕೊಳ್ಳುವುದಾಗಲಿ ಮಾಡಬಾರದು ರೈಲ್ವೆ ಗೇಟ್ಗಳನ್ನು ಹಾದು ಹೋಗುವಾಗ ಮೊದ್ಯೆಲ್ ಫೋನ್ ಬಳಸಬಾರದು ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ

ಬಲರಾಮ್ ಭಾರ್ಗವ ಅವರು ಎರಡು ಭಾರತೀಯ ಔಷಧ ತಯಾರಕ ಕಂಪನಿಗಳು ವಿವಿಧ ಸ್ನಳಗಳಲ್ಲಿ ಕೊರೋನಾ ಔಷಧ ಪರೀಕ್ಷಿಸುತ್ತಿವೆ ಎಂದು ಹೇಳಿದ್ದಾರೆ ಈ ಕಂಪನಿಗಳು ಈಗಾಗಲೇ ಇಲಿಗಳು ಮತ್ತು ಇತರ ಜೀವಿಗಳ ಮೇಲೆ ದಿಷಧದ ಪರಿಣಾಮ ಮತ್ತು ಇತರ ಅಧ್ಯಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಿ ಇದರ ಸಂಶೋಧನೆ ವರದಿಗಳನ್ನು ಭಾರತೀಯ ಔಷಧ ಮಹಾ ನಿಯಂತ್ರಕರ ಕಜೇರಿಗೆ ಸಲ್ಲಿಸಿವೆ ಎಂದು ತಿಳಿಸಿದ್ದಾರೆ ಮುಂದಿನ ಹಂತದಲ್ಲಿ ಮಾನವರ ಮೇಲೆ ಈ ದಿಪಧದ ಪ್ರಯೋಗ ಮಾಡಲಾಗುತ್ತದೆ

ಬಲರಾಮ್ ಭಾರ್ಗವ ಹೇಳಿದ್ದಾರೆ

ಈ ಕೋವಿಡೋತ್ತರ ಕೋಚ್ಗಳಲ್ಲಿ ಕೈಗಳ ಮುಕ್ತ ಸೌಲಭ್ಯಗಳರಲಿದ್ದು ತಾಮ್ರ ಲೇಪಿತ ಕೈಗಂಬಿಗಳು ಚಿಲಕಗಳು ಪ್ಲಾಸ್ಮಾ ವಾಯು ಶುದ್ಧಿಕರಣ ಮತ್ತು ಟೈಟಾನಿಯಮ್ ಡೈ ಆಕ್ಸೈಡ್ ಲೇಪಿತ ಸುರಕ್ಷತೆಯಿಂದಾಗಿ ಕೋವಿಡ್ ಮುಕ್ತ ಪ್ರಯಾಣ ಸಾಧ್ಯವಾಗಲಿದೆ ಕಪುರ್ತಲಾದ ಕಾರ್ಖಾನೆಯಲ್ಲಿ ಈ ಕೋಚ್ಗಳನ್ನು ತಯಾರಿಸಲಾಗುತ್ತಿದ್ದು ಸಾಂಕ್ರಾಮಿಕ ರೋಗ ಕೊರೋನಾ ಪರಡದಂತೆ ತಡೆಗಟ್ಟುವ ನಿಟ್ಟನಲ್ಲಿ ಹಲವಾರು ಕ್ರಮಗಳನ್ನು ಕ್ಲೆಗೊಳ್ಳಲು ಮುಂದಾಗಿದೆ ಎಂದು ಭಾರತೀಯ ರೈಲ್ವೆ ತಿಳಿಸಿದೆ ಅಷ್ಲೇ ಅಲ್ಲದೆ ಈ ಕೋಚ್ಗಳಲ್ಲಿ ಕಾಲುಗಳಿಂದ ಕಾರ್ಯನಿರ್ವಹಿಸುವ ನೀರಿನ ನಲ್ಲಿಗಳು ಹಾಗೂ ಸಾಬೂನು ಪಂಪ್ಗಳು ಶೌಚಾಲಯದ ಬಾಗಿಲುಗಳು ವಾಷ್ಬೇಸಿನ್ಗಳು ಕೂಡ ಲಭ್ಯವಿರಲಿವೆ ಹವಾನಿಯಂತ್ರಿತ ಕೋಚ್ಗಳಲ್ಲಿ ಪ್ಲಾಸ್ನಾ ವಾಯು ಉಪಕರಣಗಳನ್ನು ಅಳವಡಿಸಲಾಗುವುದು ಎಂದು ಭಾರತೀಯ ರೈಲ್ವೆ ಮಾಹಿತಿ ನೀಡಿದೆ ಕೊರೊನಾ ಸೋಂಕಿತರಿಗೆ ಪ್ರವೇಶ ನೀಡಿ ಸೂಕ್ತ ಚಿಕಿತ್ವೆ ಒದಗಿಸಬೇಕೆಂದು ಸರಕಾರ ಈಗಾಗಲೇ ಸೂಚನೆ ನೀಡಿದ್ದರೂ ಅದನ್ನು ಉಲ್ಲಂಘಿಸಿದ ಆಸ್ಪತ್ರೆಗಳಿಗೆ ಸರಕಾರ ಚಾಟಿ ಬೀಸಿದೆ

ಕೋವಿಡ್ ಸೋಂಕಿತರನ್ನು ನಿರ್ಲಕ್ಷ್ಯ ಮಾಡಿ ಪ್ರವೇಶ ನೀಡದೆ ಚಿಕಿತ್ಲೆಯನ್ನೂ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಜಯನಗರದ ಅಪೊಲೊ ನರ್ಸಿಂಗ್ ಹೋಮ್ ಮತ್ತು ವಿಕ್ರಮ್ ಆಸ್ಪತ್ರೆಗೆ ಸರಕಾರ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು